ಈ ಸಂಬಂಧ ಕೇಂದ್ರ ಗ್ಬಹ ವ್ಯವಹಾರಗಳ ಸಚಿವಾಲಯ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದೆ ಸ್ಲಾತಂತ್ಪೋತ್ಪವ ದಿನಾಚರಣೆಯನ್ನು ಸೂಕ್ತ ರೀತಿಯಲ್ಲಿ ನಡೆಸಬೇಕು ಎಂದು ಪತ್ರದಲ್ಲಿ ಸೂಚಿಸಿದ್ದು ಸಾಮಾಜಿಕ ಅಂತರ ಶಿಷ್ಟಾಚಾರ ಕಟ್ಟುನಿಟ್ವಾಗಿ ಪಾಲಿಸುವ ಮೂಲಕ ಹೆಚ್ಚು ಜನ ಸಮಾವೇಶಗೊಳ್ಳದಂತೆ ಮುನ್ನೆ ಚ್ಚರಿಕೆ ವಹಿಸಲು ಸೂಚಿಸಿದೆ ಜನರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಲು ದಿಜಿಟಲ್ ತಂತ್ರಜ್ಞಾನವನ್ನು ಬಳಸಬೇಕು ಎಂದು ಸಲಹೆ ನೀಡಲಾಗಿದೆ ಈ ವರ್ಷ ದೆಹಲಿಯ ಕೆಂಪುಕೋಟೆ ಬಳಿ ನಡೆಯುವ ಸ್ವಾತಂತ್ರೋತ್ಸವ ದಿನಾಚರಣೆ ಕಾರ್ಯಕ್ರಮ ಪ್ರಧಾನಮಂತ್ರಿಗಳ ಭಾಷಣ ಗೌರವ ರಕ್ಷೆ ಸ್ವೀಕಾರ ಧ್ವಜಾರೋಹಣ ರಾಷ್ಟಗೀತೆ ಹಾಗೂ ತ್ರಿವರ್ಣ ಬಲೂನ್ಗಳ ಬಿಡುಗಡೆಗಷ್ಟೇ ಸೀಮಿತವಾಗಲಿದೆ ಎಂದು ತಿಳಿಸಿದೆ ಕೊರೋನಾ ಸಾಂಕ್ರಾಮಿಕದ ವಿರುದ್ದ ಹೋರಾಡುತ್ತಿರುವ ವಾರಿಯರ್ಸ್ಗಳಾದ ವೈದ್ಯರು ಆರೋಗ್ಯ ಕಾರ್ಯಕರ್ತರು ನೈರ್ಮಲ್ಯ ಕಾರ್ಯಕರ್ತರನ್ನು ಸ್ವಾತಂತ್ರ ದಿನದ ಸಮಾರಂಭಕ್ಕೆ ಆಹ್ಲಾನಿಸಿ ಅವರ ಸೇವೆಯನ್ನು ಗುರುತಿಸಬೇಕು ಎಂದು ಮಾರ್ಗಸೂಚಿಯಲ್ಲಿ ಸಲಹೆ ನೀಡಲಾಗಿದೆ ಭಾರತದಲ್ಲಿ ಪ್ರತಿ ದಶಲಕ್ಷ ಜನಸಂಖ್ಯೆಗೆ ಅತಿ ಕಡಿಮೆ ಸಂಖ್ಯೆಯ ಕೊರೊನಾ ಸೋಂಕು ಪ್ರಕರಣ ಮತ್ತಷ್ಟು ದಾಖಲಾಗುತ್ತಿದೆ ಎಂದು ಆರೋಗ್ಯ ಸಚಿವ ಡಾ ಹರ್ಷವರ್ದನ್ ಇಂದು ಹೇಳಿದ್ದಾರೆ

ಶಾಂಗೈ ಸಹಕಾರ ಸಂಘಟನೆಯ ಆರೋಗ್ಯ ಸಚಿವರ ಡಿಜಿಟಲ್ ಸಭೆಯನ್ನು ಉದ್ದೇಶಿಸಿ ಮಾತನಾದಿದ ಡಾ ಹರ್ಷವರ್ಧನ್ ಭಾರತ ಒಂದೇ ಒಂದು ಪಿಪಿಇ ಕಿಟ್ ಉತ್ಪಾದಿಸುತ್ತಿರಲಿಲ್ಲ ಆದರೆ ಈಗ ಕೆಲವೇ ತಿಂಗಳುಗಳಲ್ಲಿ ದೇಶೀಯವಾಗಿ ಅಭಿವೃದ್ದಿ ಪಡಿಸುವ ಸಾಮರ್ಥ್ಯ ಹೊಂದಿದೆ ಎಂದರು ದೇಶ ಈಗ ಗುಣಮಟ್ಟದ ಪಿಪಿಇ ಕಿಟ್ಗಳನ್ನು ರಫ್ತು ಮಾಡುತ್ತದೆ ವೆಂಟಿಲೇಟರ್ಗಳು ಮತ್ತು ವೈದ್ಯಕೀಯ ಆಕ್ಸಿಜನ್ ಬೇಡಿಕೆ ಮತ್ತು ಪೂರೈಕೆ ಅಂತರವನ್ನು ಕಡಿಮೆ ಮಾಡಲು ಇದೇ ರೀತಿಯ ಪ್ರಯತ್ನವನ್ನು ಮಾಡಲಾಗಿದೆ ಎಂದರು ಕೊರೊನಾ ನಿರ್ವಹಣೆಯಲ್ಲಿ ಮಾಹಿತಿ ತಂತ್ರಜ್ಞಾನದ ಬಳಕೆಯ ಅಗತ್ಯತೆಯನ್ನು ಪ್ರತಿಪಾದಿಸಿದ ಅವರು ಆರೋಗ್ಯಸೇತು ಮತ್ತು ಇತಿಹಾಸ್ ತಂತ್ರಾಂಶಗಳು ಸೋಂಕಿತರ ಮೇಲೆ ನಿಗಾ ಇಡಲು ಮತ್ತು ಅವರನ್ನು ಗುರುತಿಸಲು ಸಹಕಾರಿಯಾಗಿದೆ ಕೊರೊನಾ ಪರೀಕ್ಷೆಗೆ ಆರ್ಟಿ ಪಿಸಿಆರ್ ಆಪ್ ದಾಖಲಾದ ರೋಗಿಗಳ ಮಾಹಿತಿಯನ್ನು ನಿರ್ವಹಿಸಲು ಫೆಸಿಲಿಟಿ ಆಪ್ ಬಳಸಲಾಗುತ್ತಿದ್ದು ಆಸ್ಸತ್ರೆಯ ಹಾಸಿಗೆಯ ಸಾಮರ್ಥ್ಯಗಳೆಲ್ಲವೂ ಒಂದೇ ಕೋವಿಡ್ ಪೋರ್ಟಲ್ನೊಂದಿಗೆ ಸಂಯೋಜಿಸಲ್ಸಟ್ಟಿದೆ ಎಂದು ಅವರು ಹೇಳಿದರು

ಹಲವು ಅಂತಾರಾಷ್ಟೀಯ ತಾಣಗಳಿಗೆ ಇನ್ನೂ ಹೆಚ್ಚು ವಿಮಾನಗಳನ್ನು ಏರ್ ಇಂಡಿಯಾ ಕಳುಹಿಸಲಿದ್ದು ಇದರ ವಿವರಗಳನ್ನು ಶೀಫ್ರವೇ ಪ್ರಕಟಿಸಲಾಗುವುದು ಎಂದು ತಿಳಿಸಿದೆ

ಇದೇ ವೇಳೆ ಅವರು ಆರು ಜೈವಿಕ ಪಾರ್ಕ್ಗಳು ಮತ್ತು ಪ್ರವಾಸೋದ್ಯಮ ತಾಣಗಳ ಅಭಿವ್ವದ್ದಿಗೂ ಶಂಕುಸ್ಡಾಪನೆ ನೆರವೇರಿಸಿದರು

ಕೇಂದ್ರ ಗ್ಬಹ ಸಚಿವ ಅಮಿತ್ ಶಾ ಮಾತನಾದಿ ಕಲ್ಲಿದ್ದಲು ವಲಯ ಇಂದು ಹೆಚ್ಚುತ್ತಿರುವ ಕಲ್ಲಿದ್ದಲು ಬೇದಿಕೆಯನ್ನು ಪೂರ್ೈಸುವುದು ಮಾತ್ರವಲ್ಲದೆ ಪರಿಸರ ಸ್ಥಿರತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸರ್ಕಾರ ಅರಣ್ಯೇಕರಣ ಮತ್ತು ಪರಿಸರ ಸಂರಕ್ಷಣೆ ಉತ್ತೇಜನಕ್ಕೆ ಹಲವು ಕಲ್ಲಿದ್ದಲು ನಿಕ್ಷೇಪ ಪ್ರದೇಶಗಳಲ್ಲಿ ಸರ್ಕಾರ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ

ಪ್ರಧಾನಮಂತ್ರಿ ಅವರ ನಾಯಕತ್ವದಲ್ಲಿ ಆತ್ಮನಿರ್ಭರ ಭಾರತ ಯೋಜನೆಯಡಿ ಉದ್ಯಮಕ್ಕೆ ಪೂರಕ ವಾತಾವರಣ ನಿರ್ಮಿಸಲು ಕಲ್ಡಿದ್ದಲು ಸಚಿವಾಲಯ ಹಲವು ಕ್ರಮಗಳನ್ನು ಕೈಗೊಂಡಿದೆ ಆತ್ಮನಿರ್ಭರ ಭಾರತ ಅಭಿಯಾನಕ್ಕೆ ಪೂರಕವಾಗಿ ಭಾರತ ಕಲ್ಲಿದ್ದಲು ಆಮದನ್ನು ಶೂನ್ಯಕ್ಕೆ ಇಳಿಸುವ ನಿಟ್ಟಿನಲ್ಲಿ ಸಾಗಿದೆ

ಪಾಟೀಲ್ ಹೇಳಿದ್ದಾರೆ

ರಾಜಸ್ತಾನದಲ್ಲಿ ವಿಧಾನಸಭಾಧ್ಯಕ್ಷ ಸಿ ಪಿ

ಈ ಶಾಸಕರ ಬಗ್ಗೆ ಸದ್ಯಕ್ಕೆ ಸ್ವೀಕರ್ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಂತಿಲ್ಲ ಎಂದು ನ್ಯಾಯಾಲಯ ಸೂಚಿಸಿದೆ ಇದರಿಂದ ಸಚಿನ್ ಪೈಲಟ್ ಅವರೊಂದಿಗೆ ಗುರುತಿಸಿಕೊಂಡಿರುವ ಶಾಸಕರಿಗೆ ನಿರಾಳವಾಗಿದೆ ಮುಖ್ಯ ನ್ಯಾಯಮೂರ್ತಿ ಇಂದ್ರಜಿತ್ ಮೊಹಾಂತಿ ಮತ್ತು ಪ್ರಕಾಶ್ ಗುಪ್ತಾ ಅವರನ್ನು ಒಳಗೊಂಡ ವಿಭಾಗೀಯ ಪೀಠ ಸ್ವೀಕರ್ ಅವರು ಶಾಸಕರಿಗೆ ನೀಡಿರುವ ನೋಟಿಸ್ ಬಗ್ಗೆ ಯಥಾಸ್ತಿತಿ ಕಾಯ್ದುಕೊಳ್ಳುವಂತೆ ಆದೇಶಿಸಿದೆ ರಾಜ್ಯ ವಿಧಾನಸಭೆಯಲ್ಲಿ ಯಥಾಸ್ಥಿತಿ ಮುಂದುವರಿಯಲಿದೆ ಎಂದು ಹೈಕೋರ್ಟ್ ಇಂದು ಬೆಳಗ್ಗೆ ಆದೇಶಿಸಿದೆ ತಮ್ಮ ಆದೇಶದ ಬಗ್ಗೆ ರಾಜಸ್ತಾನ ಹೈಕೋರ್ಟ್ ತೀರ್ಪು ನೀಡಬಾರದು ಎಂದು ಕೋರಿ ಸ್ಪೀಕರ್ ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಮಾನ್ಯ ಮಾಡಿಲ್ಲ ಯಾವುದೇ ರಾಜಕೀಯ ಪಕ್ಷದ ಟಿಕೆಟ್ ಮೂಲಕ ಆಯ್ಕೆ ಯಾದ ಶಾಸಕರಿಗೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶ ಇಲ್ಲವೆ ಎಂದು ಸುಪ್ರೀಂಕೋರ್ಟ್ ಪ್ರಶ್ನಿಸಿತ್ತು